ಎಸ್

ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಮಾತನಾಡಿ ವಿದೇತಿ ಹೂಡಿಕೆಯನ್ನು ಆಕರ್ಷಿಸುತ್ತಿರುವ ಮೊರು ಜಾಗತಿಕ ವೈಮಾಂತರಿಕ್ಷ ನಗರಗಳಲ್ಲಿ ಬೆಂಗಳೂರು ಒಂದಾಗಿದೆ ಕೊರೋನಾ ಕಾಲದಲ್ಲೂ ರಾಜ್ಯದಲ್ಲಿ ಏರೋ ಇಂಡಿಯಾದ ಯಶ್ವಿ ಆಯೋಜನೆ ಶ್ಲಾಘನೀಯ ಎಂದರು ದೇಶದಲ್ಲಿ ವೈಮಾಂತರಿಕ್ಷ ನೀತಿಯನ್ನು ಘೋಷಿಸಿದ ಮೊದಲ ರಾಜ್ಯ ಕರ್ನಾಟಕವಾಗಿದೆ

ಪ್ರದರ್ಶನದಲ್ಲಿ ಪಾಲ್ಗೊಳ್ಳುವವರಿಗೆ ಈ ಬಾರಿ ಕೋರೋನಾ ಪರೀಕ್ಷೆ ಕಡ್ಡಾಯವಾಗಿದೆ

ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ ಕನಿಷ್ಠ ಒಂದು ಮಣ್ಣಿನ ಪರೀಕ್ಷಾ ಪ್ರಯೋಗಾಲ ನಿರ್ವಹಿಸುತ್ತಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಸಂಚಾರಿ ಮಣ್ಣಿನ ಪರೀಕ್ಷಾ ಪ್ರಯೋಗಾಲಯವಿದೆ ಎಂದರು

ಆದಾಯಕ್ಷಿ ಅನುಗುಣವಾಗಿ ಅವುಗಳನ್ನು ಎಬಿ ಮತ್ತು ಸಿ ವರ್ಗಗಳನ್ನಾಗಿ ವರ್ಗೀಕರಿಸಲಾಗಿದೆ ಎಂದು ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ ಹಾಗೂ ಹಿಂದುಳದ ವರ್ಗಗಳ ಕಲ್ಲಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದರು

ಬರುತ್ತಿರುವ ಆದಾಯದಲ್ಲಿ ವಾಪನಗಳಿಗೆ ಇಂಧನ ಭರ್ತಿ ಮಾಡಿಕೊಳ್ಳಬಹುದೇ ಹೊರತು ನೌಕರರಿಗೆ ಸಂಬಳ ನೀಡಲು ಸಾಧ್ವವಿಲ್ಲದಂತಪ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು

ಡಿಸೆಂಬರ್ ನಲ್ಲಿ ನೌಕರರಿಗೆ ಅರ್ಧ ವೇತನವನ್ನು ನೀಡಲಾಗಿದೆ ಜನವರಿಯಲ್ಲಿ ಇನ್ನು ವೇತನವನ್ನು ಕೊಟ್ಟಲ್ಲ ಎಂದು ತಿಳಿಸಿದರು

ಎಸ್ ಯಡಿಯೂರಪ್ಪ ಅವರ ಪರವಾಗಿ ಗೃಪ ಸಚಿವ ಬಸವರಾಜ ದೊಮಾಯಿ ವಿಧಾನಸಭೆಯಲ್ಲಿಂದು ಮಂಡಿಸಿದರು ವರದಿಯನ್ನು ಸರ್ಕಾರಿ ಭರವಸೆಗಳ ಸಮಿತಿಯ ಅಧ್ಯಕ್ಷ ಕೆ

ಸಣ್ಣ ನೀರಾವರಿ ಹಿಂದುಳದ ವರ್ಗಗಳ ಕಲ್ಲಾಣ ಸಹಾರ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗಳಿಗೆ ಸಂಬಂಧಪಟ್ಟ ವರದಿ ಇದಾಗಿದೆ

ಅಶ್ವಥ ನಾರಾಯಣ ಒಪ್ಪಿಗೆ ನೀಡಿರುವುದಾಗಿ ವಿಧಾನ ಪರಿಷತ್ ಸದಸ್ಯ ಎಸ್

ಸಂಕನೂರ ತಿಳಿಸಿದ್ದಾರೆ ವಿದ್ಯಾರ್ಥಿಗಳ ವಿಧ್ಯಾಬ್ಲಾಸದ ಹಿತದ್ಯಸ್ಥಿಯಿಂದ ಕೂಡಲೇ ಆರ್ಥಿಕ ಇಲಾಖೆಯ ಒಪ್ಪಿಗೆ ಪಡೆದು ಒಂದು ವಾರದೊಳಗೆ ಸೂಕ್ತ ಆದೇಶ ಹೊರಡಿಸುವುದಾಗಿ ಸಚಿವರು ತಮಗೆ ಭರವಸೆ ನೀಡಿದ್ದಾರೆ ಎಂದು ಎಸ್

ಕೇಂದ್ರ ಪ್ರಾಯೋಜತ ಯೋಜನೆಗಳ ಅನುದಾನ ವಿಳಂಬ ಬಗ್ಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಮುಂದುವರೆಸಿದ ಸಿದ್ದರಾಮಯ್ಯ ಕೇಂದ್ರಕ್ಕೆ ಕರ್ನಾಟಕವೊಂದೇ ಎರಡೂವರೆ ಲಕ್ಷ ಕೋಟ ರೂಪಾಯಿ ತೆರಿಗೆ ಪಾಲು ನೀಡುತ್ತಿದೆ ಆದರೆ ಅದಕ್ಕೆ ಪ್ರತಿಯಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಬರುತ್ತಿರುವ ಅನುದಾನ ಕಡಿಮೆಯಾಗಿದೆ ಎಂದರು

ಆಸಕ್ತ ಅಭ್ವರ್ಥಿಗಳು ನಾರಿ ಶಕ್ತಿ ಮರಸ್ಥಾರ ಡಾಟ್

ಮುನ್ಲೂಚನೆಯಂತೆ ಒಣ ಹವೆ ಮುಂದುವರಿಯುವ ಸಾಧ್ಯತೆಯಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾಶ ಮುಂಜಾನೆ ಕೆಲವು ಕಡೆಗಳಲ್ಲಿ ಮಂಜು ಆವರಿಸಲಿದ್ದು